ಇಂದು ರಾಷ್ಟೀಯ ಪತ್ರಿಕಾ ದಿನ ಪತ್ರಿಕಾ ಸ್ವಾತಂತ್ರ್ ಪ್ರಜಾಪ್ರಭುತ್ವದ ಆತ್ಮ ಸಚಿವ ು

ಪ್ರಮಾಣ ವಚನ ಸ್ನೀಕಾರ ಸಮಾರಂಭ ಸಂಜೆ ಳ

ಪಾಣ್ನಾದಲ್ಲಿ ನಿನ್ನೆ ನಡೆದ ಎನ್ದಿಎ ಶಾಸಕಾಂಗ ಪಕ್ಷದ ಜಂಟಿ ಸಭೆಯಲ್ಲಿ ನಿತೀಶ್ ಕುಮಾರ್ ಅವರನ್ನು ನೂತನ ನಾಯಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ನಂತರ ನಿತೀಶ್ ಕುಮಾರ್ ರಾಜ್ಯ ಬಿಜೆಪಿ ಅಧ್ಯಕ್ಷ ಸಂಜಯ್ ಜೈಸ್ವಾಲ್ ಮತ್ತಿತರರೊಂದಿಗೆ ರಾಜ್ಯಪಾಲ ಫಗು ಚೌಹಾಣ್ ಅವರನ್ನು ಭೇಟಿ ಮಾಡಿ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದ್ದರು ಅಲ್ಲದೇ ಎನ್ಡಿಎ ಮೈತ್ರಿ ಪಕ್ಷಗಳಾದ ಬಿಜೆಪಿ ಜೆಡಿಯು ಹಿಂದೂಸ್ತಾನಿ ಅವಾಮಿ ಮೋರ್ಚಾ ಎಚ್

ಎಂ ಹಾಗೂ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ವಿಐಪಿ ಪಕ್ಷಗಳು ಸರ್ಕಾರ ರಚನೆಗೆ ಬೆಂಬಲ ವ್ಯಕ್ತಪಡಿಸಿರುವ ಪತ್ರಗಳನ್ನು ರಾಜ್ಯಪಾಲರಿಗೆ ಹಸ್ತಾಂತರಿಸಿದರು ನೂತನ ಸರ್ಕಾರದಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಗಳು ಇರಲಿದ್ದಾರೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ತಾರ್ ಕಿಶೋರ್ ಪ್ರಸಾದ್ ಹಾಗೂ ರೇಣುದೇವಿ ಅವರು ಉಪನಾಯಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿತೀಶ್ ಕುಮಾರ್ ಬಿಹಾರ ಬಿಜೆಪಿ ಉಸ್ತುವಾರಿ ಭೂಪೇಂದ್ರ ಯಾದವ್ ಹಾಗೂ ಚುನಾವಣಾ ಉಸ್ತುವಾರಿ ದೇವೇಂದ್ರ ಫಡ್ನವೀಸ್ ನಡುವೆ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಸಭೆ ನಿನ್ನೆ ನಿತೀಶ್ ಕುಮಾರ್ ಅವರ ನಿವಾಸದಲ್ಲಿ ನಡೆಯಿತು ಈಗ ನೂತನ ಸಚಿವ ಸಂಪುಟ ಸದಸ್ಯರು ಹಾಗೂ ಅವರಿಗೆ ಹಂಚಲಾಗುವ ಖಾತೆಗಳ ಬಗ್ಗೆ ಎಲ್ಲರ ದ್ಬಡ್ಸಿ ನೆಟ್ಟಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವರೊಂದಿಗೆ ಸಂಪುಟದ ಸಂಭವನೀಯ ಗಾತ್ರದ ಬಗ್ಗೆ ಬಿಜೆಪಿ ಹಾಗೂ ಜೆಡಿಯು ನಾಯಕರು ಸಭೆ ನಡೆಸಿದ್ದಾರೆ ಎಂದು ವರದಿಯಾಗಿದೆ

ಎನ್ಡಿಎ ಮೈತ್ರಿ ಪಕ್ಷಗಳಾದ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ವಿಕಾಸಶೀಲ್ ಇನ್ಪಾನ್ ಪಕ್ಷಗಳಿಗೆ ತಲಾ ಒಂದು ಸಚಿವ ಸ್ಥಾನ ನೀಡುವ ಸಾಧ್ಯತೆಯಿದೆ ಹೊಸ ಸಂಪುಟದಲ್ಲಿ ಬಿಜೆಪಿ ಹಾಗೂ ಜೆಡಿಯುನ ಹೊಸ ಮುಖಗಳಿಗೆ ಅವಕಾಶ ನೀದುವ ಸಂಭವವಿದೆ ಎನ್ಡಿಎ ಮೈತ್ರಿಕೂಟ ಸಭೆಯಲ್ಲಿ ನೂತನ ವಿಧಾನಸಭೆಯ ಸ್ಪೀಕರ್ ಚುನಾವಣೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ

ನಿತೀಶ್ ಕುಮಾರ್ ಹಾಗೂ ಅವರ ಸಂಪುಟ ಸಹದ್ಯೋಗಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆ

ನಡ್ಡಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಾಟ್ಸಾಗೆ ಆಗೆಮಿಸಲಿದ್ದಾರೆ

ಪದವಿ ಸ್ನಾತಕೋತ್ತರ ಮತ್ತು ದಿಪ್ಲೊಮೊ ಕಾಲೇಜುಗಳು ಮಾತ್ರ ನಾಳೆಯಿಂದ ಶೈಕ್ಷಣಿಕ ಚಟುವಟಿಕೆ ಪ್ರಾರಂಭಿಸುವಂತೆ ಸರ್ಕಾರ ಸೂಚನೆ ನೀಡಿದೆ ಕಾಲೇಜುಗಳಿಗೆ ಹಾಜರಾಗುವ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಸಿಬ್ಬಂದಿ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡು ಸೋಂಕು ಇಲ್ಲ ಎಂಬ ಪ್ರಮಾಣ ಪತ್ರ ತರುವುದು ಕಡ್ಡಾಯವಾಗಿದೆ ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದ ಸೆಮಿಸ್ಸರ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಎಂದಿನಂತೆ ಮುಂದುವರೆಯಲಿವೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾಲೇಜಿನ ಕಟ್ಟಡ ಶೌಚಾಲಯ ಮತ್ತು ಪಿಠೋಪಕರಣಗಳನ್ನು ಸ್ಯಾನಿಟೈಸ್ ಮಾಡಬೇಕೆಂದು ಸರ್ಕಾರ ಸುತ್ತೋಲೆಯಲ್ಲಿ ತಿಳಿಸಿದೆ ಈಗ ಕೋವಿಡ್ ಜಾಗ್ಪತಿ ಗೀತೆ ಕೇಳೋಣ

ದೇಶದೆಲ್ಲೆಡೆ ಇಂದು ಸೋದರ ಬಿದಿಗೆ ಹಬ್ಬವನ್ನು ಆಚರಿಸಲಾಗುತ್ತಿದೆ ಈ ದಿನ ತಮ್ಮ ಸಹೋದರರ ಕ್ಷೇಮ ಹಾಗೂ ಸಂತೋಷಕ್ನಾಗಿ ಸಹೋದರಿಯರು ಪ್ರಾರ್ಥಿಸುವರು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 ದೇಶದ ವಿವಿಧೆದೆ ಭಾವ್ ಬೀಜ್ ಭ್ರಾತ್ವ ದ್ಲಿತೀಯ ಭಾಯೀ ಫೋತಾ ನಿಂಗೊಲ್ ಚಾಕುಬಾ ಭಾಯ ಟೀಕಾ ಹಾಗು ಕರ್ನಾಟಕದಲ್ಲಿ ಸೋದರ ಬಿದಿಗೆ ಎನ್ನುವ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಇಂದು ರಾಷ್ಟೀಯ ಪತ್ರಿಕಾ ದಿನ

ಈ ದಿನದಂದು ಭಾರತೀಯ ಪತ್ರಿಕಾ ಮಂಡಳಿ ತನ್ನ ಕಾರ್ಯ ಆರಂಭಿಸಿದ ದಿನವಾಗಿದೆ ಪತ್ರಿಕೆಗಳು ಯಾವುದೇ ಪ್ರಭಾವ ಬೆದರಿಕೆಗಳಿಗೆ ಒಳಗಾಗದೆ ಉನ್ನತ ಮೌಲ್ಯಗಳು ಕಾಪಾಡುವುದನ್ನು ಅದು ಖಾತರಿಪದಿಸುತ್ತಿದೆ ಪತ್ರಿಕಾ ಸ್ವಾತಂತ್ರ್ ಪ್ರಜಾಪ್ರಭುತ್ವದ ಆತ್ಮ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ರಾಷ್ವೀಯ ಪತ್ರಿಕಾ ದಿನದ ಅಂಗವಾಗಿ ಭಾರತೀಯ ಪತ್ರಿಕಾ ಮಂಡಳಿ ಆಯೋಜಿಸಿದ್ದ ವೆಬಿನಾರ್ ಉದ್ದೇಶಿಸಿ ಮಾತನಾಡಿದ ಸಚಿವರು ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಡೆಯುವ ದಾಳಿ ಒಳ್ಳೆಯ ಬೆಳವಣಿಗೆಯಲ್ಲ ಪತ್ರಿಕಾ ಸ್ವಾತಂತ್ರ್ನ ಹೊಣೆಗಾರಿಕೆಯ ಸ್ವಾತಂತ್ರ್ ಈ ಸ್ವಾತಂತ್ರ್ ವನ್ನು ಮಾಧ್ಯಮಗಳು ಹೊಣೆಗಾರಿಕೆಯಿಂದ ಬಳಸುವುದು ಅವುಗಳ ಕರ್ತವ್ಯವಾಗಿದೆ ಎಂದಿದ್ದಾರೆ ಟಿಆರ್ಪಿ ವ್ಯವಸ್ಥೆಯನ್ನು ಪರಿಶೀಲಿಸಲು ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ ಸಮಿತಿ ವರದಿ ಸಲ್ಲಿಸಿದ ನಂತರ ಅದನ್ನು ಸರ್ಕಾರ ಪರಿಶೀಲಿಸಲಿದೆ ಎಂದು ಜಾವಡೇಕರ್ ತಿಳಿಸಿದ್ದಾರೆ

ರಾಷ್ಟೀಯ ಪತ್ರಿಕಾ ದಿನದ ಅಂಗವಾಗಿ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ದು ಮಾಧ್ಯಮಗಳ ಎಲ್ಲಾ ವೃತ್ತಿಪರರನ್ನು ಅಭಿನಂದಿಸಿದ್ದಾರೆ ಪ್ರಜಾಪ್ರಭುತ್ವವನ್ನು ಬಲಪದಿಸಲು ಹಾಗೂ ನಾಗರಿಕರ ಸಬಲೀಕರಣದಲ್ಲಿ ಮಾಧ್ಯಮ ಅತ್ಯಂತ ಮಹತ್ವದ ಪಾತ್ರವಹಿಸುತ್ತಿದೆ ಎಂದು ಉಪರಾಷ್ಟಪತಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಜನರಿಗೆ ನಿರಂತರ ಮಾಹಿತಿ ಕಲ್ಪಿಸುವ ಮೂಲಕ ಮಾಧ್ಯಮಗಳು ನಡೆಸಿದ ಕಾರ್ಯವನ್ನು ಉಪರಾಷ್ಟ ಪತಿ ಶ್ಲಾಘಿಸಿದ್ದಾರೆ ಮ್ಯಾನ್ಮಾರ್ನಲ್ಲಿ ಇದೇ ಲ ರಂದು ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಡಳಿತಾರೂಥ ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ ಎನ್ಎಲ್ಡಿ ಪಕ್ಷ ಗೆಲುವು ಸಾಧಿಸಿದೆ ಚುನಾವಣೆಯಲ್ಲಿ ಜಯಗಳಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಮ್ಯಾನ್ಮಾರ್ನ ಸಂಯುಕ್ತ ಚುನಾವಣಾ ಆಯೋಗ ನಿನ್ನೆ ಅಧಿಕೃತವಾಗಿ ಘೋಷಿಸಿದೆ